ಕಳಸಾ ಬಂಡೂರಿ ನಾಲಾ ಯೋಜನೆ ಅನುಷ್ಠಾನಕ್ಕೆ ಹೊಸದಾಗಿ ಪ್ರಸ್ತಾವನೆ ಸಲ್ಲಿಸುವಂತೆ ಕೇಂದ್ರ ಪರಿಸರ ಸಚಿವಾಲಯ ರಾಜ್ಯ ಸರ್ಕಾರಕ್ಕೆ ಸೂಚನೆ

ಿ ಶೈಕ್ಷಣಿಕ ಕ್ಷಮತೆ ಹಾಗೂ ಹಿಂದಿನ ಸೆಮಿಸ್ಸರ್ನ ಫಲಿತಾಂತ ಆಧರಿಸಿ ಪದವಿ ಸ್ನಾತಕೋತ್ತರ ಡಿಪ್ಲೋಮಾ ವಿದ್ಯಾರ್ಥಿಗಳ ಮಧ್ಯಂತರ ಸೆಮಿಸ್ಟರ್ ಪರೀಕ್ಷೆಗಳನ್ನು ನಡೆಸದೇ ಉತ್ತೀರ್ಣಗೊಳಿಸಲು ಕ್ರಮ ಸಚಿವ ಸಿ

ಿ ಆತ್ಮಿನಿರ್ಭರ ಭಾರತ ಸಂಕಲ್ಪವನ್ನು ಸಾಕಾರಗೊಳಿಸುವಂತೆ ಕೇಂದ್ರ ಸಚಿವ ಸುರೇಶ ಅಂಗಡಿ ಯುವಜನತೆಗೆ ಕರೆ ವಾರ್ತೆಗಳ ವಿವರ ಕಳಸಾ ಬಂಡೂರಿ ನಾಲಾ ಯೋಜನೆಯ ಅನುಷ್ಠಾನ ಸಂಬಂಧ ಹೊಸದಾಗಿ ಆನ್ಲೈನ್ ಪರಿವೇಶ್ ಮೂಲಕ ಅರ್ಜಿ ಸಲ್ಲಿಸುವಂತೆ ಕೇಂದ್ರ ಪರಿಸರ ಸಚಿವಾಲಯ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ

ಹೀಗಾಗಿ ಹೊಸದಾಗಿ ಪ್ರಸ್ತಾವನೆ ಸಲ್ಲಿಬದರೆ ಅದನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಪತ್ರದಲ್ಲಿ ತಿಳಿಸಲಾಗಿದೆ

ಯು ವಾರ್ಡ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ

ರಾಜ್ಞದಲ್ಲಿ ಕೋವಿಡ್ ನಿಯಂತ್ರಣ ಮಾಡುವಲ್ಲಿ ರಾಜ್ಞ ಸರ್ಕಾರ ಸಂಪೂರ್ಣ ನಿಷ್ಕಿಯವಾಗಿದೆ ಅದರ ಜೊತೆಗೆ ಮಾನವ ಹಕ್ಕುಗಳ ಉಲ್ಲಂಘನೆಯೂ ಆಗುತ್ತಿದೆ ಎಂದು ಕಾಂಗ್ರೆಸ್ ಹಿರಿಯ ನಾಯಕ ಎಚ್

ಈ ಕುರಿತು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಿಗೆ ಪತ್ರ ಬರೆದಿರುವ ಅವರು ಕೊರೊನಾ ರೋಗಿಗಳನ್ನು ಸಕಾಲದಲ್ಲಿ ಆಸ್ತತ್ರೆಗೆ ಒಯ್ದಲು ಸಾಧ್ಯವಾಗುತ್ತಿಲ್ಲ ಆಂಬುಲೆನ್ಸ್ ವ್ವವಸ್ಥೆ ಇಲ್ಲ ಗೌರವಯುತ ಶವ ಸಂಸ್ಕಾರವೂ ನಡೆಯುತ್ತಿಲ್ಲ ಸರ್ಕಾರ ಇವೆಲ್ಲವುಗಳನ್ನು ಉಲ್ಲಂಘಿಸುತ್ತಾ ಇದ್ದರೂ ಆಯೋಗದ ಆಧ್ವಕ್ಷರು ಸದಸ್ಥರು ಸಹ ತಮ್ಮ ಜವಾಬ್ದಾರಿಯಿಂದ ವಿಮುಖರಾದಂತೆ ಕಾಣುತ್ತಿದೆ ಹೀಗಾಗಿ ತಕ್ಷಣ ಮಾನವ ಹಕ್ಕುಗಳ ಆಯೋಗ ಕ್ರಮ ಕೈಗೊಳ್ಳಬೇಕು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ

ಹುಬ್ಲಳ್ದಿಯಲ್ಲಿ ನಿನ್ನೆ ಆತ್ಮಿರ್ಭರ ಭಾರತ್ನ ವಿಶೇಷ ಪ್ಯಾಕೇಜ್ ಯೋಜನೆಯ ಸಾಧನೆಗಳ ಕುರಿತು ಸುದ್ದಿಗೋಷ್ನಿ ನಡೆಸಿ ಮಾತನಾಡಿದ ಅವರು ಧಾರವಾಡ ಜಿಲ್ಲೆಯಲ್ಲಿ ಮೂರುವರೇ ಲಕ್ಷ ಕುಟುಂಬಗಳು ಗರೀಬ ಕಲ್ಯಾಣ ಯೋಜನೆಯ ಲಾಭ ಪಡೆದಿದ್ದಾರೆ ಜಿಲ್ಲೆಯಲ್ಲಿ ಸಣ್ಣ

ಯುವಜನತೆ ಆತ್ಮನಿರ್ಭರ ಭಾರತ ಸಂಕಲ್ಪವನ್ನು ಸಾಕಾರಗೊಳಿಸಬೇಕು ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ ಅಂಗಡಿ ಕರೆ ನೀಡಿದ್ದಾರೆ

ಆದ್ದರಿಂದ ಯುವಜನತೆ ಸ್ವಯಂ ಬದುಕು ಕಟ್ಟಕೊಳ್ಳಲು ಮುಂದೆ ಬರದೇಕಾದ ಅಗತ್ತವಿದೆ ಎಂದು ತಿಳಿಸಿದರು

ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಇದು ರಾಜ್ಯದಲ್ಲಿಯೇ ಶೂನ್ಯ ಬಜೆಟ್ ತರಬೇತಿ ಯೋಜನೆಯ ಮೊದಲ ಪ್ರಯೋಗವಾಗಿದ್ದು ಸಂಪೂರ್ಣ ಯಶಸ್ಸು ಕಂಡಿದೆ ಎಂದು ಹೇಳಿದರು

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂತಗಳು ು ಕಳಸಾ ಬಂಡೂರಿ ನಾಲಾ ಯೋಜನೆ ಅನುಷ್ಠಾನಕ್ಕೆ ಹೊಸದಾಗಿ ಪ್ರಸ್ತಾವನೆ ಸಲ್ಲಿಸುವಂತೆ ಕೇಂದ್ರ ಪರಿಸರ ಸಚಿವಾಲಯ ರಾಜ್ಯ ಸರ್ಕಾರಕ್ಕೆ ಸೂಚನೆ

ಿ ಶೈಕ್ಷಣಿಕ ಕ್ಷಮತೆ ಹಾಗೂ ಹಿಂದಿನ ಸೆಮಿಸ್ಸರ್ನ ಫಲಿತಾಂಶ ಆಧರಿಸಿ ಪದವಿ ಸ್ನಾತಕೋತ್ತರ ಡಿಪ್ಲೋಮಾ ವಿದ್ಯಾರ್ಥಿಗಳ ಮಧ್ಯಂತರ ಸೆಮಿಸ್ಸರ್ ಪರೀಕ್ಷೆಗಳನ್ನು ನಡೆಸದೇ ಉತ್ತೀರ್ಣಗೊಳಿಸಲು ಕ್ರಮ ಸಚಿವ ಸಿ